ದೇತದ ಅಧಿಕೃತ ಅಂಕಿ ಅಂಶಗಳ ವಿಚಾರದಲ್ಲಿ ಯಾವುದೇ ರಾಜಿಯಿಲ್ಲ ದತ್ತಾಂಶ ಸಂರಕ್ಷಣಾ ಕಾನೂನು ಶೀಘ್ರ ಜಾರಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್

ಕೇಂದ್ರ ರಾಸಾಯನಿಕ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಲೆ ಸಿಪೆಚ್ಗೆ ಪಿಪಿಇ ಕಿಟ್ ಪರೀಕ್ಷೆ ಮತ್ತು ಪ್ರಮಾಣೀಕರಣಕ್ಕೆ ರಾಷ್ಷೀಯ ಪರೀಕ್ಸಾ ಮತ್ತು ಪ್ರಮಾಣೀಕರಣ ಮಂಡಳಿ ಎನ್ಎಐಎಲ್ ಯಂದ ಮಾನ್ಗತೆ ದೊರೆತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮ ನಿರ್ಭರ ಭಾರತ ನಿರ್ಮಾಣದ ಕನಸು ನನಸಾಗುವ ನಿಟ್ಲನಲ್ಲಿ ಇದು ಮಹತ್ವದ ಸಾಧನೆಯಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ಪ್ರಶಂಸಿದ್ದಾರೆ ಈ ಸಾಧನೆಗಾಗಿ ಡಿ

ಸದಾನಂದ ಗೌಡ ಅವರು ಭುವನೇಶ್ವರದ ಸಿಪೆಟ್ ಸಂಶ್ಲೆಯನ್ನು ಅಭಿನಂದಿಸಿದ್ದಾರೆ ದೇಶದ ಜನರಿಗೆ ಸೇವೆ ಸಲ್ಲಿಸಲು ಇಂತಹ ಉತ್ತನ್ನಗಳ ತಯಾರಿಕೆಯನ್ನು ಹೆಚ್ಚಿಸಬೇಕು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನು ಗಮನದಲ್ಲಿಟ್ಲುಕೊಂಡು ಎಂಎಸ್ಎಂಇಗೆ ಸಹಾಯ ಮಾಡಬೇಕು ಎಂದು ಅವರು ಕರೆ ನೀಡಿದ್ದಾರೆ ಪಿಪಿಇ ಕಿಟ್ ನಲ್ಲಿ ಗ್ಲೌಸ್ ಸಂಪೂರ್ಣ ದೇಹ ರಕ್ಷಾಕವಚ ಮುಖ ರಕ್ಷಾಕವಚ ಮತ್ತು ಕನ್ನಡಕ ಹಾಗೂ ಮೂರು ಪದರದ ಮಾಸ್ತ್ ಮತ್ನಿತರ ಸಾಧನಗಳು ಸೇರಿದ್ದು ಇವುಗಳನ್ನು ಅಂತಾರಾಷ್ಟೀಯ ಮಾನದಂಡಕ್ಕೆ ಅನುಗುಣವಾಗಿ ಅಭಿವೃದ್ಧಿಪಡಿಸಲಾಗಿದೆ

ಸಿಪೆಟ್ನ ಭುವನೇಶ್ವರದ ಐಪಿಟಿ ಕೇಂದ್ರ ಎಪಿಇ ಕಿಟ್ ಪರೀಕ್ಸಾ ಸೌಕರ್ಯವನ್ನು ಅಭಿವ್ಯದ್ಲಿಪಡಿಸಿದ್ದು ಅದು ಎನ್ಎಬಿಎಲ್ಗೆ ಮಾನ್ಲತೆಗಾಗಿ ಅರ್ಜೆ ಸಲ್ಲಿಸಿತ್ತು ಎನ್ಎಬಿಎಲ್ ಆನ್ಲೈನ್ ಮೂಲಕ ಪರೀಕ್ಸಾ ಸೌಕರ್ಯದ ಆಡಿಟ್ ಮಾಡಿ ಮಾನ್ಲತೆಯನ್ನು ಅನುಮೋದಿಸಿದೆ ಇನ್ನೂ ಕೆಲವು ಸಿಪೆಟ್ ಫಟಕಗಳು ಮಾನ್ಯತೆಗಾಗಿ ಅರ್ಜ ಸಲ್ಲಿಸಿದ್ದು ಅವುಗಳ ಪರಿತೀಲನೆ ಪ್ರಗತಿಯಲ್ಲಿವೆ ಎಂದು ಸಚಿವ ಸದಾನಂದ ಗೌಡ ತಿಳಿಸಿದ್ದಾರೆ ಭುವನೇತ್ತರದ ಸಿಪೆಟ್ ಸಾಧನೆಗೆ ಮೆಚ್ಲುಗೆ ವ್ಯಕ್ಷಪಡಿಸಿರುವ ಸಚಿವ ಡಿ

ಸದಾನಂದ ಗೌಡ ಈ ಸಾಧನೆಯಿಂದಾಗಿ ದೇಶದ ಎಲ್ಲ ಜನರಿಗೂ ಅನುಕೂಲವಾಗಲಿದೆ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಎಂಎಸ್ಎಂಇಗಳಿಗೆ ಹೆಚ್ಚಿನ ಆದ್ಯತೆ ನೀಡಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ ಸಿಪೆಚ್ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ಐಎಸ್ಒ ಮಾರ್ಗಸೂಚಿಯಂತೆ ಆರೋಗ್ಯ ರಕ್ಷಣಾ ವಲಯದಲ್ಲಿ ಹಲವು ಸಂಶೋಧನಾ ಮತ್ತು ಅಭಿವೃದ್ದಿ ಉಪಕ್ರಮಗಳನ್ನು ಕೈಗೆಕ್ತಿಕೊಂಡಿದೆ ಅಲ್ಲದೆ ಸಿಪೆಟ್ ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ತನ್ನ ಪರೀಕ್ಷಾ ಸಾಮರ್ಥ್ಯವನ್ನು ಆಹಾರ ಧಾನ್ಯ ಮತ್ತು ರಸಗೊಬ್ಲರ ಪ್ಲಾಕೇಜಿಂಗ್ ಹಾಗೂ ಇತರೆ ಅಗತ್ಯ ಸೇವೆಗಳಿಗೂ ಸಹ ವಿಸ್ತರಿಸಿ ಬೆಂಬಲ ನೀಡಿದೆ ಎಂದು ಕೇಂದ ಸಚಿವರು ತಿಳಿಸಿದ್ದಾರೆ ಭಾರತದ ದತ್ತಾಂಶಕ್ಷಿ ತನ್ನದೇ ಆದ ಫನತೆ ಮತ್ತು ಸಾರ್ವಭೌಮತ್ತವಿದ್ದು ದೇಶದ ಅಧಿಕೃತ ಅಂಕಿ ಅಂಶಗಳ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದನ್ನು ಸರ್ಕಾರ ಸಹಿಸುವುದಿಲ್ಲ ಎಂದು ಕೇಂದ್ರ ಕಾನೂನು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ ನಾಗರಿಕರ ಮಾಹಿತಿ ಸಮುದಾಯ ಹಾಗೂ ದೇಶಕ್ಷೆ ಸೇರಿದ್ದಾಗಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಕೇಂದ್ರ ಸರ್ಕಾರ ದತ್ತಾಂಶ ಸಂರಕ್ಷಣಾ ಕಾನೂನನ್ನು ಶೀಘ್ರದಲ್ಲೇ ಜಾರಿಗೆ ತರಲಿದ್ದು ಸಂಸತ್ತಿನ ಆಯ್ನೆ ಸಮಿತಿ ಈ ಕುರಿತು ಈಗಾಗಲೇ ಪರಿಶೀಲನೆ ನಡೆಸುತ್ತಿದೆ ಎಂದರು

ದೇಶವನ್ನು ಸಶಕ್ತಗೊಳಿಸುತ್ತಿರುವ ಸೇವೆಗಳ ಡಿಜಿಟಲ್ ವಿತರಣೆಯನ್ನು ಶ್ಲಾಘಿಸುತ್ತಾ ದತ್ತಾಂಶ ಗೌಪ್ಲತೆ ಬಗ್ಗೆ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದಿರಬೇಕು ಎಂದೂ ಸಚಿವರು ತಿಳಿಸಿದ್ದಾರೆ

ಜಗತಿನಲ್ಲೇ ಭಾರತದಲ್ಲಿ ಅತ್ತಂತ ಕನಿಷ್ಠ ಸಾವಿನ ಪ್ರಮಾಣವಿದೆ

ಆಶಾ ಮತ್ತು ಎಎನ್ಎಂಗಳಂತಹ ಮುಂಚೂಣಿ ಆರೋಗ್ತ ಕಾರ್ಯಕರ್ತರು ವಲಸೆ ಕಾರ್ಮಿಕರು ಮತ್ತು ಸಮುದಾಯ ಮಟ್ಲದಲ್ಲಿ ಜಾಗ್ಗತಿ ಮೂಡಿಸುವ ಶ್ಲಾಘನೀಯ ಕೆಲಸವನ್ನು ಮಾಡಿದ್ದಾರೆ

ಐದು ರಾಜ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶೂನ್ಯ ಪ್ರಕರಣದ ಸಾವಿನ ಪ್ರಮಾಣ ದಾಖಲಾಗಿವೆ

ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ರವಾಪ ಪರಿಸ್ನಿತಿ ಕುರಿತಂತೆ ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿ ಅಲ್ಲಿನ ಪರಿಸ್ತಿತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡರು ಇದರ ಜೊತೆಗೆ ಬಾಗ್ಜಲ್ನ ಅನಿಲ ದುರಂತ ಕುರಿತು ಶ್ರಧಾನಿ ಅವರು ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿದರು ಸಂತ್ರಸ್ತರ ಪುನರ್ವಸತಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅವರು ರಾಜ್ಯ ಸರ್ಕಾರಕ್ಷೆ ಸೂಚಿಸಿದರು ಕೇಂದ್ರದಿಂದ ಎಲ್ಲಾ ಅಗತ್ತ ನೆರವು ನೀಡುವುದಾಗಿ ಭರವಸೆ ನೀಡಿದರು ಪ್ರಧಾನಿ ಪರಿಹಾರ ಕಾರ್ಯವನ್ನ ಚುರುಕುಗೊಳಿಸುವಂತೆ ಸಲಹೆ ಮಾಡಿದರು

ರಾಜ್ಯ ಸರ್ಕಾರ ಅವರ ಕುಟುಂಬಕ್ಕೆ ಪರಿಹಾರವನ್ನು ಪ್ರಕಟಿಸಿರುವುದಾಗಿ ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ನೀಡಿದರು

ಇದರೊಂದಿಗೆ ನಾಳೆಯಿಂದ ಏಮ್ಸನಲ್ಲಿ ಮಾನವನ ಮೇಲೆ ಲಸಿಕೆಯ ಕ್ಷನಿಕಲ್ ಟ್ರಯಲ್ ಪ್ರಕ್ರಿಯೆಗಳು ಪ್ರಾರಂಭವಾಗಲಿವೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ತಿಳಿಸಿದ್ದಾರೆ ಸ್ವಳೀಯವಾಗಿ ಅಭಿವ್ಯದ್ಲಿಪಡಿಸಿರುವ ಕೊರೊನಾ ಲಸಿಕೆಯ ಮಾನವ ಪ್ರಯೋಗಗಳನ್ನು ಪಾರಂಭಿಸಲಾಗಿದ್ದು

ಕಳೆದ ಹಲವು ತಿಂಗಳುಗಳಿಂದ ಲಸಿಕೆ ಅಭಿವೃದ್ಲಿ ಪಡಿಸುವ ಪ್ರಯತ್ನ ಮುಂದುವರೆದದ್ದು ಈ ನಿಟ್ಟನಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಂಡು ಬಂದಿದೆ ಶೀಘದಲ್ಲಿ ಭಾರತ ಈ ಸಾಂಕಾಮಿಕ ರೋಗದ ಸಂಪೂರ್ಣ ನಿರ್ಮೂಲನೆಗೆ ಅರ್ಹವಾಗಲಿದೆ ಎಂದು ಹೇಳಿದರು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಶ್ಲೆ ಐಸಿಎಂಆರ್ ವಿಜ್ವಾನಿಗಳು ಸಹ ಪರೀಕ್ಸೆಯ ಪ್ರತಿಯೊಂದು ಅಂಕಿ ಅಂಶದ ಮೇಲೆ ನಿಗಾ ವಹಿಸಿದ್ದಾರೆ ಎಂದು ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ

ಕೊರೊನಾ ಪ್ರಕರಣಗಳ ಪರಿಣಾಮಕಾರಿ ಕ್ಷಿನಿಕಲ್ ನಿರ್ವಹಣೆಯಿಂದಾಗಿ ಸೋಂಕಿನಿಂದ ಚೇತರಿಸಿಕೊಂಡವರ ಸಂಖ್ಯೆ ಹೆಚ್ಚಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ